ಸಿಂಗಾಪುರ್ನಲ್ಲಿ ಆಸಿಯಾನ್ ನಾಯಕರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಸಂವಾದ ಸಾಗರ ವಲಯ ವಾಣಿಜ್ಯ ಮತ್ತು ಬಂಡವಾಳ ಹೂಡಿಕೆಯಲ್ಲಿ ಅಗತ್ಯ ಸಹಕಾರದ ಭರವಸೆ

ಯುನಿಸೆಫ್ನಲ್ಲಿ ಭಾರತದ ಯುವ ರಾಯಭಾರಿಯಾಗಿ ಹಿಮಾದಾಸ್ ಆಯ್ಲೆ

ಭಾರತ ಘೆಸಿಫಿಕ್ ಪ್ರಾಂತ್ವದಲ್ಲಿ ಸಮೃದ್ದಿ ಸಾಧಿಸಲು ವಾಣಿಜ್ಯ ಮತ್ತು ಹೂಡಿಕೆ ಕುರಿತಂತೆ ಅಗತ್ನ ಸಹಕಾರ ಮುಂದುವರೆಸುವುದಾಗಿಯೂ ಸಹ ಅವರು ಭರವಸೆ ನೀಡಿದರು

ಮೊದಲ ಭಾರತ ಸಿಂಗಾಪುರ್ ಹ್ಲಾಕಥಾನ್ನಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಹ್ಯಾಕಥಾನ್ ಸ್ಪರ್ಧೆಯಲ್ಲಿ ಎರಡೂ ದೇಶಗಳ ವಿದ್ಕಾರ್ಥಿಗಳು ಭಾಗವಹಿಸಿದ್ದರು ಇಂತಹ ಸ್ಪರ್ಧೆಗಳು ಯುವಜನತೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅತ್ಯುತ್ತಮ ವೇದಿಕೆಗಳಾಗಿವೆ ಎಂದರು

ಭಾರತ ಮುಂದಿನ ಮೂರರಿಂದ ಐದು ವರ್ಷಗಳಲ್ಲಿ ನಕ್ಲಲ್ ಸಮಸ್ನೆಯಿಂದ ಸಂಪೂರ್ಣ ಮುಕ್ತವಾಗಲಿದೆ ಎಂದು ಕೇಂದ್ರ ಗ್ನಹ ಸಚಿವ ರಾಜನಾಥ್ಸಿಂಗ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಈ ಹಿಂದೆ ನಕ್ಸಲರೊಂದಿಗೆ ನಡೆಯುತ್ತಿದ್ದ ಘರ್ಷಣೆಗಳಲ್ಲಿ ಹೆಚ್ಚನ ಸಂಚ್ಚೆಯ ಭದ್ರತಾ ಸಿಬ್ಲಂದಿ ಸಾವನ್ನಪ್ಪುತ್ತಿದ್ದರು ಆದರೀಗ ಹೆಚ್ಚನ ಸಂಖ್ಯೆಯ ನಕ್ಲಲರು ಹತರಾಗುತ್ತಿದ್ದಾರೆ ಎಂದು ಹೇಳಿದ್ದಾರೆ

ರಾವತ್ ತಿಳಿಸಿದ್ದಾರೆ

ರಾವತ್ ಹಾಗೂ ಇಬ್ಲರು ಚುನಾವಣಾ ಆಯುಕ್ತರಾದ ಸುನಿಲ್ ಅರೋರಾ ಮತ್ತು ಅಶೋಕ್ ಲಾವಾಸಾ ಅವರನ್ನು ಒಳಗೊಂಡ ತಂಡ ಮಧ್ಯಪ್ರದೇಶಕ್ಕೆ ನಿನ್ನೆ ಎರಡು ದಿನಗಳ ಭೇಟ ನೀಡಿದೆ ಯಾವುದೇ ಪಕ್ಷದ ಉಮೇದುವಾರರ ಗೆಲುವಿನ ಅಂತರ ಒಂದು ಸಾವಿರ ಮತಗಳಗಿಂತ ಕಡಿಮೆಯಿದ್ದರೆ ಖುದ್ದಾಗಿ ಮರುಎಣಿಕೆ ನಡೆಸಬೇಕು ಎಂದು ಕೆಲವು ರಾಜಕೀಯ ಪಕ್ಷಗಳು ಸಲಹೆ ನೀಡಿವೆ ಹಾಗೂ ಮತಕೇಂದ್ರಗಳಲ್ಲಿ ಒಬ್ಬ ಮತದಾರ ಒಂದಕ್ಕಿಂತ ಹೆಚ್ಚು ಮತ ಚಲಾಯಿಸುವುದನ್ನು ಪತ್ತೆಪಚ್ಚಲು ಸಿಸಿಟಿವಿ ಅಳವಡಿಸಬೇಕು ಎಂದೂ ಸಹ ಪಕ್ಷಗಳು ಬೇಡಿಕೆ ಇಟ್ಟವೆ ಎಂದು ಮುಖ್ಯ ಆಯುಕ್ತರು ತಿಳಿಸಿದ್ದಾರೆ ಚುನಾವಣಾ ಆಯೋಗದಿಂದ ಇದೇ ಮೊದಲ ಬಾರಿಗೆ ಮಧ್ಯಪ್ರದೇಶದಲ್ಲಿ ದಿವ್ಲಾಂಗರು ಹಾಗೂ ವಿಶೇಷಚೇತನರ ಮತದಾನಕ್ಕೆ ಸಹಾಯ ಮಾಡಲು ವೀಕ್ಷಕರನ್ನು ನೇಮಿಸಲಾಗುವುದು ಎಂದೂ ರಾವತ್ ತಿಳಿಸಿದರು

ವಿಧಾನಸಭೆ ಚುನಾವಣೆ ನಡೆಯುತ್ತಿರುವ ರಾಜ್ಞಗಳಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯನ್ನು ತಡೆಯಲು ಚುನಾವಣಾ ಆಯೋಗ ಅನೇಕ ತಂತ್ರಜ್ಞಾನ ವಿಧಾನಗಳನ್ನು ಅಳವಡಿಸಿಕೊಂಡಿದೆ ಅಪ್ಲಿಕೇಶನ್ಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ಛತ್ತೀಸ್ಫಡ ಮುಖ್ಯ ಚುನಾವಣಾಧಿಕಾರಿ ಸುಬ್ರತ್ ಸಾಹು ತಿಳಿಸಿದ್ದಾರೆ

ರಾಪ್ಲಪತಿ ರಾಮನಾಥ ಕೋವಿಂದ್ ಅವರು ಬಿಹಾರಕ್ಕೆ ಇಂದು ಅಧಿಕೃತ ಭೇಟ ನೀಡಲಿದ್ದಾರೆ

ರಾಜೇಂದ್ರ ಪ್ರಸಾದ್ ಕೇಂದ್ರೀಯ ಕೃಷಿ ವಿಶ್ವವಿದ್ದಾಲಯದ ಪ್ರಥಮ ಫಟಿಕೋತ್ಲವವನ್ನುದ್ದೇತಿಸಿ ರಾಷ್ಟಪತಿಗಳು ಭಾಷಣ ಮಾಡಲಿದ್ದಾರೆ ಅವರು ಪಾಟ್ನಾದ ಎನ್ ಐ ಟಿ

ರಾಷ್ಪಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ವ್ಲಾಪಕ ಬಿಗಿ ಭದ್ರತೆ ಕ್ಲೆಗೊಳ್ಳಲಾಗಿದೆ

ಅಪಾರ ನೈಸರ್ಗಿಕ ಸಂಪನ್ನೂಲ ಮತ್ತು ಶ್ರೀಮಂತ ಸಂಸ್ಕತಿಯನ್ನು ಹೊಂದಿರುವ ಜಾರ್ಖಂಡ್ ರಾಜ್ಯದ ಬಗ್ಗೆ ದೇಶ ಹೆಮ್ನೆ ಪಡಬೇಕಾಗಿದೆ

ಪ್ರಸಕ್ತ ವರ್ಷ ಈವರೆಗೆ ಸುಮಾರು ಆರು ಕೋಟ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯಾಗಿದ್ದು

ದೆಹಲಿಯಲ್ಲಿ ನಿನ್ನೆ ಅಂತಾರಾಷ್ಷೀಯ ವ್ಯಾಪಾರ ಮೇಳದಲ್ಲಿ ಒಬಿಡಿಟ ಮಳಿಗೆ ಉದ್ಘಾಟಿಸಿ ಮಾತನಾಡಿದ ಅವರು ಸ್ವಯಂ ಶ್ರೇರಿತವಾಗಿ ಅದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವವರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ

ಭಯೋತ್ಪಾದನೆ ನಿಗ್ರಹ ಆಂತರಿಕ ಹಿಂಸಾಚಾರ ಹತ್ತಿಕ್ಕುವ ಪ್ರಮುಖ ವಿಷಯಗಳ ಬಗ್ಗೆಯೂ ತೃಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ

ಕಾಲಿಸೋರ್ನಿಯಾದ ಉತ್ತರದಿಕ್ಕಿನ ಬುಟೆ ಕೌಂಟಿ ಪಟ್ಷಣದಲ್ಲಿ ಅತಿಹೆಚ್ಚು ಸಾವು ಸೋವು ಸಂಭವಿಸಿದೆ ಎಂದು ಎಎಫ್ಪಿ ಸುದ್ದಿಸಂಸ್ಥೆ ವರದಿ ಮಾಡಿದೆ ಕಳೆದವಾರ ಈ ಪ್ರದೇಶದಲ್ಲಿ ಕಾಡ್ಗಿಚ್ಚು ಹರಡಿತ್ತು

ಬಂಗಾಳ ಕೊಲ್ಲಿಯ ನೈರುತ್ವ ಭಾಗದಲ್ಲಿ ಎದ್ದಿರುವ ಗಜಾ ಚಂಡಮಾರುತ ಇಂದು ಸಂಜೆ ತಮಿಳುನಾಡು ಕರಾವಳಿಯನ್ನು ಹಾದುಹೋಗಲಿದೆ ಹವಾಮಾನ ಇಲಾಖೆಯ ಅಧಿಕಾರಿಗಳ ಪ್ರಕಾರ ನಾಗಪಟ್ಟಣಂ ಸುತ್ತಮುತ್ತ ಅಂದರೆ ಕಡಲೂರು ಮತ್ತು ಪಂಬನ್ ನಡುವೆ ಈ ಚಂಡಮಾರುತ ಹಾದುಹೋಗುವ ಸಾಧ್ಯತೆ ಇದೆ

ಏಷ್ಠಿಯನ್ ಕ್ರೀಡಾಕೂಟದ ಚಿನ್ನದ ಪದಕ ವಿಜೇತೆ ಹಿಮಾದಾಸ್ ಅವರು ಯುನಿಸೆಫ್ನಲ್ಲಿ ಭಾರತದ ಯುವ ರಾಯಭಾರಿಯಾಗಿ ಆಯ್ನೆಗೊಂಡಿದ್ದಾರೆ ಜರ್ಕಾತದಲ್ಲಿ ಇತ್ತೀಚೆಗೆ ನಡೆದ ಏಷ್ಲಿಯನ್ ಕ್ರೀಡಾಕೂಟದಲ್ಲಿ ಹಿಮಾದಾಸ್ ಬೆಳ್ಳಿ ಪದಕವನ್ನೂ ಗೆದ್ದು ಭಾರತಕ್ಕೆ ಕೀರ್ತಿ ತಂದಿದ್ದರು

ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿಯೂ ಅವರು ದ್ದನಿ ಎತ್ತಲಿದ್ದಾರೆ